ಮುಂದಿನ ವರ್ಷದ ಟೋಕಿಯೊ ಒಲಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದ ಭಾರತದ ಇರ್ಫಾನ್ ಕೆ

ಪ್ರಸ್ತುತ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲು ಯಾವುದೇ ಸಮಯದ ನಿಗದಿ ಇಲ್ಲ

ದೆಹಲಿಯಲ್ಲಿ ನಿನ್ನೆ ನಡೆದ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಈ ಪಟ್ಟಿಯನ್ನು ಅಂಗೀಕರಿಸಲಾಗಿತ್ತು

ಹಾಲಿ ಮೂವರು ಸಂಸದರಿಗೆ ಟಕೆಟ್ ನೀಡಲಾಗಿದೆ ಆದರೆ ಯರ್ನಾಕುಲಂನಿಂದ ಹಾಲಿ ಸಂಸದ ಹಾಗೂ ಮಾಜಿ ಸಚವ ಕೆ ವಿ ಥಾಮಸ್ ಅವರಿಗೆ ಟಕೆಟ್ ನೀಡಲಾಗಿಲ್ಲ ಎಂದು ತಿರುವಸಂತಪುರಂನಿಂದ ನಮ್ನ ಬಾತ್ತೀದಾರರು ತಿಳಿಸಿದ್ದಾರೆ ತಿರುವಸಂತಪುರ ಮತ್ತು ಮಾವೆಲಿಕ್ಕರ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಕೇಂದ್ರ ಸಚಿವರಾದ ಶಶಿ ತರೂರ್ ಮತ್ತು ಕೆ ಸುರೇಶ್ ಅವರನ್ನು ಮರು ನಾಮಕರಣ ಮಾಡಲಾಗಿದೆ ಪತ್ತನಂ ತಿಟ್ಟ ಕ್ಷೇತ್ರದಿಂದ ಹಾಲಿ ಸಂಸದ ಆ್ಡಂಟೋನಿ ಅವರಿಗೆ ಟಕೆಟ್ ನೀಡಲಾಗಿದೆ

ಮತ್ತು ಅತ್ತಿಂಗಲ್ ಕ್ಷೇತ್ರಗಳ ಅಭ್ಞರ್ಥಿಗಳ ಹೆಸರು ಇನ್ನೂ ಅಂತಿಮಗೊಂಡಿಲ್ಲ ಈ ಬಗ್ಗೆ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ

ಬಾರ್ಪೇಟ್ ಕಲಿಯಾದೊರ್ ಮತ್ತು ದುಬ್ರಿ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದೆ ನಿನ್ನೆ ನವದೆಹಲಿಯಲ್ಲಿ ಬಿಜೆಪಿ ಮತ್ತು ಅಸ್ಲಾಂ ಗಣ ಪರಿಷತ್ ಮುಖಂಡರ ನಡುವೆ ನಡೆದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಪಕ್ಷಕ್ಕೆ ಒಂದು ರಾಜ್ಯಸಭಾ ಸ್ವಾನವನ್ನು ನೀಡಲು ನಿರ್ಧರಿಸಲಾಗಿದೆ ಒಂದೆರಡು ದಿನಗಳಲ್ಲಿ ಅಸ್ಲಾಂ ಗಣ ಪರಿಷತ್ ತನ್ನ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸುವ ಸಾಧ್ಯತೆಯಿದೆ ಜಮ್ನು ಕಾಶ್ನೀರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದಿಂದ ನೇಮಕಗೊಂಡಿರುವ ವಿಶೇಷ ವೀಕ್ಷಕರಾದ ವಿನೋದ್ ಜುತ್ಲಿ ನೂರ್ ಮೊಹಮ್ನದ್ ಮತ್ತು ಎ

ಗಿಲ್ ಅವರು ಜಮ್ನುವಿನಲ್ಲಿ ನಿನ್ನೆ ರಾಜ್ದದ ಮುಖ್ಯ ಕಾರ್ಯದರ್ಶಿ ಬಿ

ಆರ್ ಸುಬ್ರಹ್ನಣ್ಣಂ ಗೃಹ ಕಾರ್ಯದರ್ಶಿ ಶಲೀನ್ ಕಬ್ರ ಮತ್ತು ಡಿಜೆಪಿ ದಿಲ್ಬಾಗ್ ಸಿಂಗ್ ಅವರನ್ನು ಭೇಟಿಯಾದರು

ಛತ್ತೀಸ್ಗಢದ ಬಿಜಾಪುರ್ ಜಿಲ್ಲೆಯಲ್ಲಿ ನಿನ್ನೆ ಇಬ್ಬರು ನಕ್ಲಲರನ್ನು ಬಂಧಿಸಲಾಗಿದೆ ಬೆಡ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ರೆಂಗವಾಯ ಗ್ರಾಮದಿಂದ ಮಂಗೇಶ್ ಅಲಿಯಾಸ್ ಹುರಾ ಮಜ್ಜಿ ಮತ್ತು ಮಜ್ಜಿ ಚಿನ್ನ ಎಂಬುವರನ್ನು ಬಂಧಿಸಲಾಗಿದೆ ಈ ಭಾಗದಲ್ಲಿ ನಕ್ಸಲರು ಅಡಗಿರುವ ಕುರಿತು ಖಚಿತ ಮಾಹಿತಿ ಅನುಸಾರ ಭದ್ರತಾ ಪಡೆಗಳು ಬೆಡ್ರಾದ ವ್ಲೆನಾರ್ ಅರಣ್ಣ ಪ್ರದೇಶ ಕೊಡೆಪಳ್ಳಿ ಮತ್ತು ರೆಂಗವಾಯ ಪ್ರದೇಶಗಳಲ್ಲಿ ತೋಧ ಕಾರ್ಯಾಚರಣೆ ನಡೆಸಿ ಈ ಇಬ್ಲರನ್ನು ಬಂಧಿಸಿದೆ ಎಂದು ಮೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ

ಶುಕ್ರವಾರ ಬಂದೂಕುಧಾರಿ ಭಯೋತ್ಪಾದಕ ತಾನು ನಡೆಸಿದ ದಾಳಿಯನ್ನು ಹೇಗೆ ಫೇಸ್ಬುಕ್ನಲ್ಲಿ ನೇರ ಪ್ರಸಾರ ಮಾಡಿದ ಎಂಬುದರ ಬಗ್ಗೆ ತಾವು ಫೇಸ್ಬುಕ್ ಮತ್ತು ಇತರೆ ಸಾಮಾಜಿಕ ಮಾಧ್ಯಮಗಳಿಂದ ಉತ್ತರ ನಿರೀಕ್ಷಿಸುತ್ತಿರುವುದಾಗಿ ನ್ನೂಜಿಲೆಂಡ್ ಪ್ರಧಾನಮಂತ್ರಿ ಜೆಸಿಂದಾ ಆರ್ಡೆರ್ನ್ ಹೇಳಿದ್ದಾರೆ ಈ ದಾಳಿಯಲ್ಲಿ ಮಸೀದಿಯಲ್ಲಿದ್ದ

ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಸಾಯಿ ಪ್ರಣೀತ್ ಚೀನಾದ ಅಗ್ರ ತ್ರೇಯಾಂಕಿತ ಶಿ ಯುಕಿ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ ಚೀನಾದ ಶಿಯುಕಿ ಕಳೆದ ವರ್ಷ ಬ್ಲಾಂಕಾಕ್ನಲ್ಲಿ ನಡೆದ ಉಬರ್ ಕಪ್ ಫೈನಲ್ನಲ್ಲಿ ಮತ್ತು ಥಾಮಸ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಪ್ರಣೀತ್ ಅವರನ್ನು ಸೋಲಿಸಿದರು